ದೇಶದಲ್ಲಿ ನಿನ್ನೆ ಒಂದೇ ದಿನ ಒಂದು ಲಕ್ಷಕ್ಕೂ ಅಧಿಕ ಕೊರೊನಾ ವೈರಸ್ ಮಾದರಿ ಪರೀಕ್ಷೆ

ಕರಾವಳಿ ಒಡಿಶಾದಲ್ಲಿ ನಿನ್ನೆ ಮುಂಜಾನೆಯಿಂದ ಮಳೆ ಪ್ರಾರಂಭವಾಗಿದೆ ಮಳೆಯ ತೀವ್ರತೆ ಕ್ರಮೇಣ ಹೆಚ್ಚಾಗುತ್ತದೆ ಹಾಗೂ ಇಂದು ಮಧ್ಯಾಹ್ನ ಗರಿಷ್ಣವಾಗುವ ಸಾಧ್ಯತೆ ಇದೆ ಬಂಗಾಳ ಕರಾವಳಿ ಜಿಲ್ಲೆಗಳಲ್ಲಿ ನಿನ್ನೆಯಿಂದ ಸಾಧಾರಣ ಮಳೆಯಾಗುತ್ತಿದ್ದು ಇಂದು ಇನ್ನಷ್ಟು ಬಿರಿಸುಗೊಳ್ಳುವ ನಿರೀಕ್ಷೆ ಇದೆ ಸೂಪರ್ ಚಂಡಮಾರುತ ಆಂಫಾನ್ ಮುಂದಿನ ಆರು ಗಂಟೆಗಳಲ್ಲಿ ದುರ್ಬಲಗೊಳ್ಳುವ ಸಾಧ್ಯತೆಯಿದೆ

ಸಂಭವನೀಯ ಚಂಡಮಾರುತದಿಂದ ಉಂಟಾಗುವ ಪರಿಸ್ಡಿತಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಒಡಿಶಾ ಸರ್ಕಾರವು ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ

ಈ ಸಂಬಂಧ ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗೋಷ್ತಿಯಲ್ಲಿ ವಿವರ ನೀಡಿದ ರಾಷ್ಟೀಯ ವಿಪತ್ತು ಪರಿಹಾರ ಪಡೆಯ ಮಹಾ ನಿರ್ದೇಶಕ ಎಸ್

ಸೂಪರ್ ಸೈಕ್ಲೋನ್ ಆಂಥಾನ್ ಅನ್ನು ನಿಭಾಯಿಸಲು ಮತ್ತು ಸ್ಥಳಾಂತರಿಸುವಿಕೆ ಸಂವಹನ ಮತ್ತು ಜಾಗ್ಬತಿ ಮೂಡಿಸಲು ಅಗತ್ಯ ಕ್ರಮಗಳನ್ತು ತೆಗೆದುಕೊಳ್ಳಲು ಎನ್ ಡಿಆರ್ ಎಫ್ ಸಂಪೂರ್ಣವಾಗಿ ಸಿದ್ದವಾಗಿದೆ ಎಂದು ತಿಳಿಸಿದ್ದಾರೆ ಎನ್ಡಿಆರ್ಎಫ್ ತಂಡಗಳು ಜಿಲ್ಲೆ ಮತ್ತು ಸ್ಥಳೀಯ ಆಡಳಿತಗಾರರೊಂದಿಗೆ ಸಮನ್ಗಯ ಸಾಧಿಸುತ್ತಿದ್ದು ಜನರನ್ನು ಸ್ಥಳಾಂತರಿಸಲು ಹೆಚ್ಚಿನ ಆದ್ನತೆ ನೀಡಲಾಗಿದೆ ಎಂದು ವಿವರಿಸಿದ ಪ್ರಧಾನ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳ ಮತ್ತು ಒಡಿಶಾದ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿದ್ದು ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ ಎಂದು ತಿಳಿಸಿದ್ದಾರೆ

ಇದೇ ವೇಳೆ ಚೇತರಿಕೆ ದರ ನಿರಂತರವಾಗಿ ಸುಧಾರಿಸುತ್ತಿದೆ ಎಂದು ಸಚಿವಾಲಯ ಹೇಳಿದೆ

ಈ ರೈಲುಗಳಲ್ಲಿ ಸಂಚರಿಸಲು ಟಿಕೆಟ್ಗಳನ್ನು ಆನ್ಲೈನ್ ಮೂಲಕ ಕಾಯ್ದಿರಿಸಬಹುದಾಗಿದೆ ಎಂದು ಹೇಳಿದ್ದಾರೆ ರಾಜ್ಯಗಳಲ್ಲಿ ಸಿಲುಕಿರುವ ವಲಸೆ ಕಾರ್ಮಿಕರನ್ನು ತಮ್ಮ ಸ್ಥಳೀಯ ಸ್ಥಳಗಳಿಗೆ ಕರೆದೊಯ್ಯಲು ಸಹಾಯ ಮಾಡಲು ರೈಲ್ವೆ ಸಚಿವಾಲಯದೊಂದಿಗೆ ಪೂರ್ವಭಾವಿಯಾಗಿ ಸಮನ್ವಯ ಸಾಧಿಸುವಂತೆ ಕೇಂದ್ರ ಗೃಹ ಕಾರ್ಯದರ್ಶಿ ರಾಜ್ಯಗಳಿಗೆ ಸೂಚಿಸಿದ್ದಾರೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದಿರುವ ಪತ್ರದಲ್ಲಿ ಗೃಹ ಕಾರ್ಯದರ್ಶಿ ಅಜಯ್ ಭಲ್ಲಾ ಅವರು ದೇಶದ ವಲಸೆ ಕಾರ್ಮಿಕರ ಸಂಕಷ್ವ ತಗ್ಗಿಸಲು ಕ್ರಮಗಳನ್ನು ಸೂಚಿಸಿದ್ದಾರೆ ತಮ್ಮ ಉರುಗಳಿಗೆ ತೆರಳುತ್ತಿರುವ ಎಲ್ಲ ಕಾರ್ಮಿಕರಿಗೆ ನೈರ್ಮಲ್ಯ ಆಹಾರ ಮತ್ತು ಆರೋಗ್ಯದ ಸೌಲಭ್ಯಗಳೊಂದಿಗೆ ವಿಶ್ರಾಂತಿ ಸ್ಡಳಗಳ ವ್ಯವಸ್ದೆಯನ್ನು ರಾಜ್ಯಗಳು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ಇದೇ ವೇಳಿ ಹೇಳಿದ್ದಾರೆ ವಲಸೆ ಕಾರ್ಮಿಕರಿಗೆ ಗೊತ್ತುಪದಿಸಿದ ವಿಶ್ರಾಂತಿ ಸ್ಡಳಗಳು ಹತ್ತಿರದ ಬಸ್ ಟರ್ಮಿನಲ್ ಅಥವಾ ರೈಲ್ವೆ ನಿಲ್ದಾಣಗಳಿಗೆ ಸಾರಿಗೆ ವ್ಯವಸ್ಠೆ ಮಾಡುವ ಮೂಲಕ ಜಿಲ್ಲಾ ಪ್ರಾಧಿಕಾರಗಳು ಮಾರ್ಗದರ್ಶನ ನೀಡಬೇಕು ಎಂದು ಭಲ್ಲಾ ಒತ್ತಿ ಹೇಳಿದ್ದಾರೆ ವಿಳಾಸಗಳು ಮತ್ತು ಸಂಪರ್ಕ ಸಂಖ್ಯೆಗಳೊಂದಿಗೆ ವಲಸೆ ಕಾರ್ಮಿಕರ ಪಟ್ಟಿಯನ್ನು ಸಿದ್ದಪಡಿಸುವಂತೆಯೂ ಅವರು ರಾಜ್ಯಗಳಿಗೆ ಸೂಚಿಸಿದ್ದಾರೆ ದೇಶಾದ್ಯಂತ ಲಾಕ್ಡೌನ್ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ವಿವಿಧ ರಾಜ್ಯಗಳಿಂದ ಆಗಮಿಸಿ ಕೆಲಸ ಮಾಡುತ್ತಿರುವ ಶ್ರಮಿಕರಿಗೆ ವಿಶೇಷ ರೈಲುಗಳಲ್ಲಿ ಅವರವರ ಊರುಗಳಿಗೆ ಕಳುಹಿಸಿಕೊಡಲಾಗಿದೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ

ಹುಬ್ಬಳ್ಳಿಯಿಂದ ಜಾರ್ಖಂಡ್ ಬೆಂಗಳೂರಿನಿಂದ ಬಿಹಾರ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಉತ್ತರಾಖಂಡ ತ್ರಿಪುರ ಜಾರ್ಖಂಡ್ ಪಶ್ಚಿಮ ಬಂಗಾಳ ರಾಜ್ಯಗಳಿಗೆ ಶ್ರಮಿಕ್ ಎಕ್ಸ್ಪ್ರೆಸ್ ರೈಲುಗಳು ಪ್ರಯಾಣ ಬೆಳೆಸಿದವು

ಈ ಕುರಿತು ಎಲ್ಲ ರಾಜ್ಯ ಸರಕಾರಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಗೃಹ ಕಾರ್ಯದರ್ಶಿ ಅಜಯ್ ಭಲ್ಲಾ ಪತ್ರ ಬರೆದು ಸೂಚನೆ ನೀಡಿದ್ದಾರೆ

ಅದರಲ್ಲಿ ವ್ಯಕ್ತವಾದ ಅಭಿಪ್ರಾಯ ಸಲಹೆ ಪರಿಗಣಿಸಿಯೇ ಮಾರ್ಗಸೂಚಿ ರೂಪಿಸಲಾಗಿದೆ ಅಗತ್ಯವಿದ್ದಲ್ಲಿ ಕೆಲವು ಕೆಂಪು ವಲಯ ಮತ್ತು ಕಂಟ್ಟೆನ್ಮೆಂಟ್ ವೆಲಯಗಳಲ್ಲಿ ಕೆಲವು ನಿರ್ಬಂಧಗಳ ಸಡಿಲಿಕೆ ಅಥವಾ ಹೆಚ್ಚಳದ ಬಗ್ಗೆ ರಾಜ್ಯ ಸರಕಾರಗಳು ಸೂಕ್ತ ಕಾರಣ ನೀಡಿ ಮಾರ್ಪಾಡು ಮಾಡಬಹುದಾಗಿದೆ ಎಂದು ಸೂಚಿಸಲಾಗಿತ್ತು ಕೊರೊನಾ ಪ್ರಸರಣ ತೀವ್ರತೆ ಅನುಸಾರ ವಿಂಗಡಿಸಲಾಗಿರುವ ಕೆಂಪು ಕಿತ್ತಳಿ ಮತ್ತು ಹಸಿರು ವಲಯಗಳ ಪರಿಷ್ಕ ರಣೆ ಮಾಡಬೇಕಿದ್ದಲ್ಲಿ ರಾಜ್ಯ ಸರಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರ ಆರೋಗ್ಯ ಸಚಿವಾಲಯದೊಂದಿಗೆ ಕೂಲಂಕಷ ಮಾತುಕತೆ ನಡೆಸಿ ಮಾಹಿತಿ ಹಂಚಿಕೊಳ್ಳಬೇಕಿದೆ

ಉಳಿದಂತೆ ಸಂಪೂರ್ಣ ಕಟ್ಟುನಿಟ್ಟಿನ ನಿರ್ಬಂಧ ಇರಲಿದೆ ಎಂದು ಗೃಹ ಸಚಿವಾಲಯ ಮತ್ತೊಮ್ಮೆ ಸ್ವಷ್ಟನೆ ನೀದಿದೆ ದೇಶದ ಪ್ರಮುಖ ತ್ಯಾಜ್ಯ ಮುಕ್ತ ನಗರಗಳ ಪಟ್ಷಿಯಲ್ಲಿ ಕರ್ನಾಟಕದ ಮೈಸೂರು ನಗರಕ್ಕೆ ನಾಲ್ಕನೇ ಸ್ಥಾನ ಲಭಿಸಿದೆ

ಛತ್ತೀಸ್ಗಢದ ಅಂಬಿಕಾಪುರ್ ಮೊದಲ ಸ್ತಾನ ಪಡೆದಿದ್ದರೆ ಗುಜರಾತ್ನ ರಾಜ್ಕೋಟ್ ಹಾಗೂ ಸೂರತ್ ನಗರಗಳು ದ್ಲಿತೀಯ ಹಾಗೂ ತ್ವತೀಯ ಸ್ಡಾನ ಪಡೆದಿವೆ